ನಂತರ ಸಾರ್ವಜನಿಕರ ದರ್ಶನಕ್ಷಾಗಿ ಕಲಾ ಅಕಾಡೆಮಿಗೆ ಕೊಂಡೊಯ್ಲಲಾಗುತ್ತದೆ

ನಂತರ ಮಿರಾಮರ್ ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪರಿಕ್ಕರ್ ಅವರ ಅಂತ್ಯಕ್ರಿಯೆ ಜರುಗಲಿದೆ ಮ್ಬತರ ಗೌರವಾರ್ಥ ಗೋವಾದಲ್ಲಿ ಇಂದಿನಿಂದ ಏಳು ದಿನಗಳ ಕಾಲ ಶೋಕಾಚರಣೆ ಘೋಷಿಸಲಾಗಿದೆ ಈ ವೇಳೆ ರಾಜ್ಯದ ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ರಾಷ್ಟರ್ಜವನ್ನು ಅರ್ಧಕ್ಕೆ ಹಾರಿಸಲಾಗುತ್ತದೆ

ನವದೆಹಲಿ ಮತ್ತು ರಾಜ್ಯ ರಾಜಧಾನಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಪದ್ವಜವನ್ನು ಅರ್ಧಕ್ಕೆ ಪಾರಿಸಲಾಗುತ್ತದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋರ್ ಗೋವಾ ರಾಜ್ಯಪಾಲೆ ಮೃದುಲಾ ಸಿನ್ವಾ ಮತ್ತು ಇತರ ಪಲವು ನಾಯಕರು ಪರಿಕ್ಕರ್ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಈ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ

ಇದೇ ವೇಳೆ ಇಂದು ನಾಲ್ಲು ರಾಜ್ಜಗಳಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೂ ಅಧಿಸೂಚನೆ ಹೊರಡಿಸಲಾಗುವುದು

ಲೋಕಸಭೆಯ ಉಪ ಸಭಾಪತಿ ಡಾ ಎಂ ತಂಬಿದೊರೈ ಮತ್ತೆ ತಮ್ಮ ಸ್ವ ಕ್ಷೇತ್ರ ಕರೂರ್ ನಿಂದ ಸ್ಪರ್ಧಿಸುತ್ತಿದ್ದಾರೆ ರಾಜ್ಯ ಸಭೆಯ ಮಾಜಿ ಸದಸ್ಯ ವಾಲ್ ಮನೋಜ್ ಪಾಂಡ್ಯನ್ ತಿರುನಲ್ವೇಲಿ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಪಕ್ಷದ ಸಂಘಟಕ ಮತ್ತು ರಾಜ್ಯ ಉಪಮುಖ್ಯಮಂತ್ರಿ ಓಪನ್ನೀರ್ ಸೆಲ್ವಂ ಅವರ ಮತ್ರ ಓ ಪಿ ರವೀಂದ್ರನಾಥ್ ಥೇಣಿಯಿಂದ ಕಣಕ್ಕಿಳಿಯಲಿದ್ದಾರೆ

ಧರ್ಮಮರಿ ಮತ ಕ್ಷೇತ್ರದಿಂದ ಹಾಲಿ ಎಂ ಪಿ ಮತ್ತು ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಅಂಬುಮಣಿ ರಾಮದಾಸ್ ಅವರು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಕೇಂದ್ರ ಮಾಜಿ ಸಚಿವ ಎ

ಮೂರ್ತಿ ಅರಕ್ಕೋಣಂ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ

ರಾಜ್ಯ ಸಭಾ ಸದಸ್ಯೆ ಕನ್ನಿಮೋಳಿ ಟ್ಕೂಟಿಕಾರಿನ್ ಕ್ಷೇತ್ರದಿಂದ ಸ್ಪರ್ಧೆಗಿಳಿಯಲಿದ್ದಾರೆ ಮಾಜಿ ಟೆಲಿಕಾಂ ಸಚಿವ ದಯಾನಿಧಿ ಮಾರನ್ ಮಧ್ಯ ಚೆನ್ನೈ ಕ್ಷೇತ್ರದಿಂದ ಪಾಗೂ ಮತ್ತೊಬ್ಬ ಕೇಂದ್ರ ಸಚಿವ ಎ ರಾಜಾ ನೀಲ್ಗಿರೀಸ್ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ

ಮಾಲೆಯಲ್ಲಿ ನಿನ್ನೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಮಾಲ್ಡೀವ್ಸ್ ವಿದೇಶಾಂಗ ವ್ವವಹಾರಗಳ ಸಚಿವ ಅಬ್ದುಲ್ಲಾ ಶಾಹಿದ್ ನಡುವೆ ನಡೆದ ಉನ್ನತ ಮಟ್ಟದ ಸಭೆಯ ಬಳಿಕ ಒಪ್ಪಿಗೆ ನೀಡಲಾಗಿದೆ ಇದಲ್ಲದೆ ಸಾಮರ್ಥ್ಯ ಅಭಿವೃದ್ಧಿ ಆರೋಗ್ಯ ಸಪಕಾರ ವ್ಯಾಪಾರ ಪೂಡಿಕೆ ಮತ್ತು ಆರ್ಥಿಕತೆ ಸೇರಿದಂತೆ ಪಲವು ವಿಚಾರಗಳ ಬಗ್ಗೆಯೂ ಉಭಯ ನಾಯಕರು ಚರ್ಚಿಸಿದ್ದಾರೆ

ಮೊಪ್ತಿಯ ಪ್ರಾಂತ್ಯದಲ್ಲಿರುವ ಡಿಯೋರಾ ಸೇನಾ ಶಿಬಿರ ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಿದ್ದು ಫಟನೆಯಲ್ಲಿ ಪಲವು ಯೋಧರು ಮೃತಪಟ್ಟಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಭತ್ತೀಸ್ಫಡದ ದಂತೆವಾಡ ಜಿಲ್ಲೆಯಲ್ಲಿ ನಿನ್ನೆ ಉಗ್ರರು ಮತ್ತು ಭದ್ರತಾ ಪಡೆ ನಡುವೆ ನಡೆದ ಗುಂಡಿನ ಚಕಮಕಿಯ ನಂತರ ಇಬ್ಬರು ನಕ್ಲಲ್ ರನ್ನು ಬಂಧಿಸಲಾಗಿದೆ

ಈ ಪ್ರದೇಶದಲ್ಲಿ ಟ್ರಿಕ್ ಒಂದನ್ನು ತಪಾಸಣೆ ನಡೆಸಿದ ಸಿಐಡಿ ಅಧಿಕಾರಿಗಳು ಮತ್ತು ಪೊಲೀಸರು ಜಿಲೆಟಿನ್ ಕಡ್ಡಿ ಮತ್ತು ಅಮೋನಿಯಂ ನೈಟ್ರೆಟ್ ಸೇರಿದಂತೆ ಭಾರಿ ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ವಾಪನ ಚಾಲಕನ್ನು ಬಂಧಿಸಲಾಗಿದ್ದು ಟ್ರಕ್ ತೆಲಂಗಾಣದಿಂದ ಬಿರ್ ಭುಮ್ ಜಿಲ್ಲೆಗೆ ತೆರಳುತ್ತಿತ್ತು ಎಂದು ತಿಳಿದು ಬಂದಿದೆ

ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ವೇಗದ ಬೌಲರ್ ಜಸ್ನೀತ್ ಬುಮ್ರಾ ಕ್ರಮವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ

ತಂಡ ಶ್ರೇಯಾಂಕಗಳಲ್ಲಿ ಭಾರತವು ಎರಡನೇ ಸ್ಥಾನದಲ್ಲಿದೆ ಭಾರತದ ಬಿ ಸಾಯ್ ಪ್ರಣೀತ್ ಬಸೆಲ್ ನಲ್ಲಿ ನಿನ್ನೆ ನಡೆದ ಸ್ವಿಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಚೀನಾದ ಶಿಯೂಕಿ ವಿರುದ್ದ ಪರಾಭವಗೊಂಡಿದ್ದಾರೆ

ಆರಂಭಿಕ ಗೇಮ್ ನಲ್ಲಿ ಜಯ ಗಳಿಸಿದ ಪ್ರಣೀತ್ ದ್ವಿತೀಯ ಗೇಮ್ ನಲ್ಲಿ ಮರು ಹೋರಾಟ ಎದುರಿಸಿದರು ಆದರೆ ನಿರ್ಣಾಯಕ ಗೇಮ್ ನಲ್ಲಿ ಒತ್ತಡ ನಿರ್ವಹಿಸುವಲ್ಲಿ ಎಡವಿ ಸೋಲನುಭವಿಸಿದ್ದಾರೆ